ಪ್ರಧಾನಮಂತ್ರಿ ವಯೋ ವಂದನಾ ಯೋಜನೆ ಮೂರು ವರ್ಷ ವಿಸ್ತರಣೆ ನೀಲಿ ಕ್ರಾಂತಿಗಾಗಿ ಪ್ರಧಾನಮಂತ್ರಿ ಮತ್ತ್ವಸಂಪದ ಯೋಜನೆ ಜಾರಿಗೆ ಕೇಂದ್ರ ಸಂಪುಟ ಒಪ್ಪಿಗೆ

ಬಂಗಾಳಕೊಲ್ಲಿಯ ವಾಯುವ್ಯ ಭಾಗಕ್ಕೆ ಅಪ್ಪಳಿಸಿದ ಅಂಫನ್ ಚಂಡಮಾರುತ ಒಡಿತಾ ಪಶ್ಚಿಮಬಂಗಾಳ ಹಾಗೂ ಜಾರ್ಖಂಡ್ನ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆ

ಆಯುಷ್ನಾನ್ ಭಾರತ್ ಯೋಜನೆಯ ವೈದ್ವಕೀಯ ಸಿಬ್ವಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅಭಿನಂದನೆ ಒಂದು ಕೋಟಿ ಗಡಿದಾಟಿದ ಆಯುಷ್ಕಾನ್ ಭಾರತ್ ಫಲಾನುಭವಿಗಳ ಸಂಖ್ಯೆ

ದೇಶದಲ್ಲಿ ಮೀನುಗಾರಿಕೆ ವಲಯದಲ್ಲಿ ಸುಶ್ಟಿರ ಹಾಗೂ ಜವಾಬ್ದಾರಿಯುತ ಅಭಿವೃದ್ದಿ ನಿಟ್ಟಿನಲ್ಲಿ ನೀಲಿಕ್ತಾಂತಿಯನ್ನು ಉಂಟು ಮಾಡುವ ಗುರಿಯನ್ನು ಈ ಯೋಜನೆ ಹೊಂದಿದೆ

ಪ್ರಧಾನಮಂತ್ರಿ ಮತ್ತ್ನ ಸಂಪದ ಯೋಜನೆ ಅವಧಿ ಐದು ವರ್ಷವಾಗಿದ್ಲು ಈ ವರ್ಷದಿಂದ ಜಾರಿಯಾಗಲಿದೆ

ಈ ಯೋಜನೆ ಕಳೆದ ಮಾರ್ಚ್ಗೆ ಕೊನೆಗೊಂಡಿತ್ತು

ಅಂಫನ್ ಚಂಡಮಾರುತ ಉತ್ತರ ಈಶಾನ್ಯದೆಡೆಗೆ ಹಾಗೂ ದಿಘ ಮತ್ತು ಸುಂದರ್ಬನ್ನ್ಗೆ ಬಂದು ಅಪ್ಪಳಿಸಿದೆ ಪತಿಯಾ ದ್ವೀಪಗಳ ಮೂಲಕ ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶವನ್ನು ಹಾದುಹೋಗಲಿದೆ

ಅಂಘನ್ ಉಂಟುಮಾಡಲಿರುವ ಹೆಚ್ಚಿನ ಹಾನಿಯನ್ನು ತಡೆಗಟ್ಟಲು ಹಾಗೂ ಪರಿಸ್ಟಿತಿಯನ್ನು ನಿಭಾಯಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಕೋಲ್ಕತ್ತಾ ಸೇರಿದಂತೆ ಎಲ್ಲಾ ಏಳು ಕರಾವಳಿ ಜಿಲ್ಲೆಗಳಲ್ಲಿ ಪರಿಸ್ಟಿತಿ ಎದುರಿಸಲು ಸನ್ನಧವಾಗಿರುವುದು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೂಚಿಸಿದ್ದಾರೆ

ಪರಿಸ್ಥಿತಿಯನ್ನು ನಿಭಾಯಿಸಲು ಎಲ್ಲಾ ಅಗತ್ತ ವಸ್ತು ಹಾಗೂ ಸಿಬ್ಬಂದಿಯನ್ನು ಸನ್ನದ್ದವಾಗಿರಿಸಲಾಗಿದೆ

ಹಲವು ಕರಾವಳಿ ಭಾಗಗಳಲ್ಲಿ ಭಾರೀ ಗಾಳಿ ಹಾಗೂ ಮಳೆಯಾಗುತ್ತಿದೆ ಪರಿಶ್ವಿತಿ ನಿಭಾಯಿಸಲು ಒಡಿತಾ ಸರ್ಕಾರ ಸನ್ನದ್ಲವಾಗಿದೆ ಅಂಫನ್ ಚಂಡಮಾರುತ ಹಿನ್ನೆಲೆಯಲ್ಲಿ ಜಾರ್ಖಂಡ್ನ ಹಲವು ಜಿಲ್ಲೆಗಳಲ್ಲಿ ಕೂಡ ಮಳೆಯಾಗುತ್ತಿದೆ

ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ವಿಶ್ವದಲ್ಲೇ ಬ್ಬಹತ್ ಆರೋಗ್ಯ ಕಾರ್ಯಕ್ರಮವನ್ನು ವೈದ್ಯಕೀಯ ಸಿಬ್ಬಂದಿ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಸೇವೆ ಪ್ರಮುಖವಾಗಿ ಬಡವರು ಹಾಗೂ ತುಳಿತಕ್ಕೊಳಗಾದ ಭಾರತೀಯರ ವಿತ್ನಾಸವನ್ನು ಗೆದ್ದಿದೆ ಎಂದು ಹೇಳಿದ್ದಾರೆ

ಸಾಕಷ್ಟು ಸಂಖ್ಯೆಯ ಜೀವಗಳಿಗೆ ಈ ಅಭಿಯಾನ ಸಕಾರಾತ್ತಕ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಫಲಾನುಭವಿಗಳು ಹಾಗೂ ಅವರ ಕುಟುಂಬಗಳಿಗೆ ಅಭಿನಂದನೆ ಸಲ್ಲಿಸಿದ್ದು ಅವರ ಉತ್ತಮ ಆರೋಗ್ದಕ್ಕಾಗಿ ಪ್ರಾರ್ಥಿಸಿದ್ದಾರೆ